ಮತದಾರರ ಓಲೈಕೆಗೆ ರಾಜಕೀಯ ಪಕ್ಷಗಳು ಸರ್ವ ಪ್ರಯತ್ನ ನಡೆಸಿವೆ

ಕುಲ್ಗಾಮ್ ಜಿಲ್ಲೆಯ ಅನಂತನಾಗ್ ಕ್ಷೇತ್ರದಲ್ಲಿ ಇದೇ ಹಂತದಲ್ಲಿ ಮತದಾನ ನಡೆಯುವುದು

ಲೋಕಸಭಾ ಚುನಾವಣೆ ನೀತಿಸಂಹಿತೆ ಜಾರಿಗೂ ಮೊದಲು ಗುರುತಿಸಿದ್ದ ಅರ್ಹ ರೈತರ ಸಾಲಮನ್ನಾ ಮೊತ್ತವನ್ನು ಬಿಡುಗಡೆ ಮಾಡಲು ಚುನಾವಣಾ ಆಯೋಗ ಅನುಮತಿ ನೀಡಿದೆ

ಇದೀಗ ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದ ಕಾರಣ ಹಣ ಬಿಡುಗಡೆ ಮಾಡಲು ಆಯೋಗ ಸೂಚಿಸಿದೆ ಎಂದು ಸಹಕಾರ ಇಲಾಖೆ ಮೂಲಗಳು ತಿಳಿಸಿವೆ

ಈ ವಿಮಾನಗಳ ಹಾರಾಟ ಸಮಯವನ್ನು ಪುನರ್ ನಿಗದಿ ಪಡಿಸಲಾಗಿದ್ದು

ಪ್ರಯಾಣಿಕರಿಗಾದ ತೊಂದರೆಗೆ ಏರ್ ಇಂಡಿಯಾ ವಿಷಾದ ವ್ಯಕಪಡಿಸಿ ಟ್ನೀಟ್ ಮಾಡಿದೆ

ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ಫೋಷಿಸಲಾಗಿದೆ ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದ್ದು ಅನುಮಾನಾಸ್ವದ ವ್ಯಕ್ತಿಗಳು ಮತ್ತು ವಾರಸುದಾರರಿಲ್ಲದ ವಸ್ತುಗಳ ಬಗ್ಗೆ ಗಮನಹರಿಸಲಾಗಿದೆ ದೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು ಭದ್ರತಾ ಕ್ರಮಗಳ ಬಗ್ಗೆ ಪ್ರತಿ ಗಂಟೆಗೊಮ್ಮೆ ವಿಭಾಗೀಯ ನಿಯಂತ್ರಣ ಕಚೇರಿಗೆ ಮಾಹಿತಿ ರವಾನಿಸಬೇಕು ಎಂದು ಕೆಎಸ್ಆರ್ಟಿಬ ತನ್ನ ಅಧಿಕಾರಿಗಳಿಗೆ ಸೂಚಿಸಿದೆ ಅನುಮಾನಾಸ್ವದ ವಸ್ತುಗಳ ಕಂಡುಬಂದಲ್ಲಿ ಕೂಡಲೇ ನಿಗಮದ ಅಧಿಕಾರಿಗಳು ಅಥವಾ ಸಮೀಪದ ಪೊಲೀಸ್ ಸ್ವೇಷನ್ಗೆ ಮಾಹಿತಿ ನೀಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದೆ ಕರಾವಳ ಪ್ರದೇಶದಲ್ಲಿ ಮೊಲೀಸರ ಗಸ್ನನ್ನು ತೀವ್ರಗೊಳಿಸಲಾಗಿದೆ ಹಿರಿಯ ಮೊಲೀಸ್ ಅಧಿಕಾರಿಗಳು ಮಂಗಳೂರಿಗೆ ಭೇಟ ನೀಡಿ ಕೈಗೊಳ್ಳಬೇಕಾದ ಭದ್ರತಾ ಕ್ರಮಗಳ ಬಗ್ಗೆ ಸಭೆ ನಡೆಸಿದ್ದಾರೆ ಮಂಗಳೂರಿನಿಂದ ಕಾರವಾರದವರೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಒದಗಿಸುವಂತೆ ಸೂಚಿಸಿದ್ದಾರೆ ಅಲ್ಲದೆ ತುರ್ತು ಸಂದರ್ಭಗಳಿಗೆ ಸನ್ನದ್ದರಾಗಿರುವಂತೆ ಸೂಚಿಸಲಾಗಿದೆ

ಎಲ್ಲರ ಸಹಕಾರದೊಂದಿಗೆ ಈ ಗುರಿ ಮುಟ್ಟಲು ಸಾಧ್ಯ ಎಂದು ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಅಧಿಕಾರಿ ಡಾ ಮಹೇಂದ್ರ ಕಾಪ್ಲೆ ಅಭಿಪ್ರಾಯಪಟ್ಟದ್ದಾರೆ ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತಮ ಆರೋಗ್ಯಕ್ಷೆ ಸ್ವಚ್ಛತೆಯೇ ಮೂಲ ಮದ್ದು ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರವಹಿಸಬೇಕು ಎಂದರು ಹಿಂದೂ ಮಹಾಸಾಗರ ಹಾಗೂ ನೆರೆಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ತೀವ್ರಗೊಳ್ಳುವ ಸಂಭವವಿದೆ ಇದು ಮತ್ತಪ್ಪು ಉಲ್ಲಣಿಸಿ ಸಂಜೆಯ ವೇಳೆಗೆ ಫನಿ ಚಂಡಮಾರುತವಾಗಿ ಪರಿವರ್ತಿತವಾಗುವ ಹಾಗೂ ವಾಯವ್ದ ದಿಕ್ಕಿನೆಡೆ ಸಾಗುವ ಸೂಚನೆಗಳವೆ ಎಂದು ಚೆನ್ನೈನಲ್ಲಿ ಹವಾಮಾನ ಇಲಾಖೆ ಮುಖ್ಯಸ್ವ ಡಾ ಬಾಲಚಂದ್ರನ್ ತಿಳಿಸಿದ್ದಾರೆ

ಇದು ಮಂಗಳವಾರದ ವೇಳಿಗೆ ಉತ್ತರ ತಮಿಳುನಾಡು ಕರಾವಳಿಗೆ ತೀವ್ರ ಚಂಡಮಾರುತವಾಗಿ ಅಪ್ಪಳಿಸುವ ಸೂಚನೆಗಳಿವೆ ಈ ಸಮಯದಲ್ಲಿ ಸಮುದ್ರಕ್ಕಿಳಿಯದಂತೆ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಮೀನುಗಾರರಿಗೆ ಸೂಚನೆ ನೀಡಲಾಗಿದ್ದು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿರುವವರು ನಾಳೆ ಸಂಜೆಯ ಒಳಗೆ ದಡ ತಲುಪಬೇಕೆಂದು ಸೂಚಿಸಲಾಗಿದೆ ಬೆಂಗಳೂರಿನ ಕಾಡುಗೊಂಡನ ಹಳ್ಳ ಪೊಲೀಸ್ ಕಾಣೆ ವ್ಯಾಪ್ತಿಯಲ್ಲಿ ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದ ಇಬ್ಬರು ಕಾರ್ಮಿಕರು ಉಸಿರುಗಟ್ಟ ಮೃತಪಟ್ಟರುವ ಫಟನೆ ಸಂಭವಿಸಿದೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ